ಸಿದ್ದರಾಮಯ್ಯ ಟೀಕೆ

ರಾಜ್ಯದೆಲ್ಲೆಡೆ ಕನ್ನಡಾಂಬೆ ಭುವನೇಶ್ವರಿ ದೇವಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕನ್ನಡ ದ್ವಜಾರೋಹಣ ಮಾಡುವ ಮೂಲಕ ಕನ್ನಡಿಗರು ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ನಡೆದ ಪ್ರಧಾನ ಸಮಾರಂಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಎರಡು ಸಾವಿರ ವರ್ಷಗಳ ಇತಿಹಾಸ ಹೊಂದಿರುವ ಕನ್ನಡ ಭಾಷೆ ಸಾಹಿತ್ಯ ಪರಂಪರೆಯಲ್ಲಿ ಉತ್ನಷ್ಟ ಸ್ಥಾನ ಹೊಂದಿದೆ ಕನ್ನಡ ನಾಡು ಪ್ರಕೃತಿ ಸೌಂದರ್ಯ ಮತ್ತು ವಿಘುಲ ನೈಸರ್ಗಿಕ ಸಂಪನ್ಮೂಲದಿಂದ ಕೂಡಿದೆ ಎಂದು ಗುಣಗಾನ ಮಾಡಿದರು ರಾಜ್ಯದ ವಿವಿಧ ಭಾಗಗಳಲ್ಲಿ ನೆಲೆಸಿರುವ ಇತರೆ ರಾಜ್ಯದ ಜನರು ಕನ್ನಡ ಕಲಿಯುವ ಮೂಲಕ ರಾಜ್ಯದೊಂದಿಗಿನ ಸಾಂಸ್ಟಕಿಕ ಸಂಬಂಧ ಗಟ್ಟಿಗೊಳಿಸಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಕರೆ ನೀಡಿದರು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಾತನಾಡಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕರ್ನಾಟಕ ಜಾಗತಿಕ ಮಟ್ಟದಲ್ಲಿ ಪೆಸರು ಗಳಿಸಿದೆ ರಾಜ್ಯ ಸರ್ಕಾರ ಕನ್ನಡವನ್ನು ಇ ಆಡಳಿತದಲ್ಲಿ ಯಶಸ್ವಿಯಾಗಿ ಬಳಕೆ ಮಾಡುತ್ತಿದೆ ಎಂದು ತಿಳಿಸಿದರು

ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಧಿಕಾರಿ ಆರ್ ಲತಾ ಧ್ವಜಾರೋಪಣ ನೆರವೇರಿಸಿ ಮಾತನಾಡಿ ಕನ್ನಡ ಭಾಷೆ ಜಗತ್ತಿನ ಅತ್ಕಂತ ಪಾಚೀನ ಭಾಷೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಶ್ರೀಮಂತವಾಗಿದ್ದು ಇದನ್ನು ಉಳಿಸುವ ಜವಾಬ್ದಾರಿ ಕನ್ನಡಿಗರ ಮೇಲಿದೆ ಎಂದು ಹೇಳಿದರು ತುಮಕೂರಿನಲ್ಲಿ ಧ್ವಜಾರೋಪಣ ನೆರವೇರಿಸಿ ಮಾತನಾಡಿದ ಜೆಲ್ಲಾ ಉಸ್ತುವಾರಿ ಸಚಿವ ಜೆ

ಮಾಧುಸ್ವಾಮಿ ಕರ್ನಾಟಕದಲ್ಲಿ ಆರಂಭವಾಗುವ ಕೈಗಾರಿಕೆಗಳಲ್ಲಿ ಸಿ ಮತ್ತು ಡಿ ದರ್ಜೆ ಹುದ್ದೆಗಳನ್ನು ಇನ್ನು ಮುಂದೆ ಕನ್ನಡಿಗರಿಗೆ ಮೀಸಲಿಡಬೇಕೆಂಬ ನೀತಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದು ತಿಳಿಸಿದರು ಚಾಮರಾಜನಗರದಲ್ಲಿ ಜಿಲ್ಲಾಧಿಕಾರಿ ಐ

ಕಾವೇರಿ ಧ್ವಜಾರೋಪಣ ನೆರವೇರಿಸಿ ಪೊಲೀಸ್ ಪಾಗೂ ವಿವಿಧ ತುಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು ಶಾಲಾ ಮಕ್ಕಳಂದ ಸಾಂಸ್ನತಿಕ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಶಾಸಕ ಮಟ್ಟರಂಗಶೆಟ್ಟಿ ಜಿಲ್ಲಾ ಮೊಲೀಸ್ ವರಿಷ್ಠಾಧಿಕಾರಿ ಆನಂದ್ಕುಮಾರ್ ಮತ್ತಿತರ ಗಣ್ಯರು ಉಪಶ್ಥಿತರಿದ್ದರು ಮೈಸೂರಿನಲ್ಲಿ ದ್ವಜಾರೋಪಣ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಪ್ರತ್ಯೇಕ ನಾಡ ದ್ವಜಕ್ಕೆ ಸಂಬಂಧಿಸಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳ ಜೊತೆ ಚರ್ಚೆ ನಂತರ ಮುಖ್ಯಮಂತ್ರಿಗಳು ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ತಿಳಿಸಿದರು ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಜಿಲ್ಲಾಧಿಕಾರಿ ಅನೀಸ್ ಕಣ್ಮಣಿ ಜಾಯ್ ದ್ವಜಾರೋಹಣ ನೆರವೇರಿಸಿ ಮಾತನಾಡಿ ಕನ್ನಡ ನಾಡಿನ ನೆಲ ಜಲ ನಾಡು ನುಡಿ ಪಾಗೂ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ರಕ್ಷಿಸುವುದು ಎಲ್ಲರ ಹೊಣೆಗಾರಿಕೆಯಾಗಿದೆ ಎಂದು ಪೇಳಿದರು ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿ ಮಹಾಂತೇಶ ಬೀಳಗಿ ಧ್ವಜಾರೋಪಣ ನೆರವೇರಿಸಿ ಮಾತನಾಡಿ ನಾಡು ನುಡಿಗಾಗಿ ಹೋರಾಡಿದ ಮಹಾತ್ಮರನ್ನು ಸ್ಮರಿಸುವುದು ಎಲ್ಲರ ಕರ್ತವ್ಯವಾಗಿದೆ ಎಂದು ಹೇಳಿದರು ಕೋಲಾರದಲ್ಲಿ ರ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಹೆಚ್ ನಾಗೇಶ್ ಜಿಲ್ಲೆ ತ್ರಿಭಾಷಾ ಸಂಗಮವಾಗಿದೆ ಇಲ್ಲಿನ ಪ್ರತಿಯೊಬ್ಬರು ಕನ್ನಡ ಕಲಿಯಬೇಕು ಎಂದು ಕರೆ ನೀಡಿದರು ವಿಜಯಮರದಲ್ಲಿ ದ್ವಜಾರೋಪಣ ನೆರವೇರಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ವೈಎಸ್

ದೇವರಾಜ ಅರಸು ಮುಖ್ಯಮಂತ್ರಿಯಾಗಿದ್ದಾಗೆಮೈಸೂರು ರಾಜ್ಯ ಹೆಸರು ಬದಲಾಯಿಸಿ ಕರ್ನಾಟಕ ರಾಜ್ಯ ಎಂದು ಮನರ್ ನಾಮಕರಣ ಮಾಡಲಾಯಿತು ಎಂದು ನೆನಪಿಸಿದರು ಗದಗ್ನಲ್ಲಿ ಜೆಲ್ಲಾ ಉಸ್ತುವಾರಿ ಸಚಿವ ಸಿ

ಪಾಟೀಲ್ ಕನ್ನಡಾಂಬೆ ಭುವನೇಶ್ವರಿ ದೇವಿ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಅಭಿವೃದ್ಧಿ ಜನಜಾಗೃತಿ ಕುರಿತ ವಿವಿಧ ಇಲಾಖೆಗಳ ಸ್ತಬ್ಬಚಿತ್ರಗಳ ಮೆರವಣಿಗೆಗೆ ಜಾಲನೆ ನೀಡಿದರು ಬೆಂಗಳೂರು ಗ್ರಾಮಾಂತರ ರಾಮನಗರ ಮಂಡ್ಕ ದಕ್ಷಿಣ ಕನ್ನಡ ಬಳ್ಳಾರಿ ಬೀದರ್ ರಾಯಚೂರು ಕೊಪ್ಪಳ ಬೆಳಗಾವಿ ಜಿಲ್ಲೆಗಳಲ್ಲೂ ಕರ್ನಾಟಕ ರಾಜೋತ್ಸವ ಆಚರಿಸಿದ ವರದಿಗಳು ಬಂದಿವೆ ಕರ್ನಾಟಕ ರಾಜ್ಯೋತ್ಸವ ಅಚರಣೆ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ಎಂ ವೆಂಕಯ್ಕನಾಯ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡ್ಕೇರ್ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಶುಭ ಹಾರೈಸಿದ್ದಾರೆ ಬೆಂಗಳೂರು ಮುಂಬೈ ಕೈಗಾರಿಕಾ ಕಾರಿಡಾರ್ ಆರಂಭದಿಂದ ಈ ಭಾಗ ಉತ್ತಮ ಅಭಿವೃದ್ಧಿ ಹೊಂದಲಿದೆ ಎಂದು ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ ಬೆಳಗಾವಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿ ಭಾಗದಲ್ಲಿ ಬಂಡವಾಳ ಪೂಡಿಕೆಗೆ ಪಲವು ಕಂಪನಿಗಳು ಮುಂದೆ ಬಂದಿವೆ ಎಂದು ಹೇಳಿದರು

ಮುಖ್ಯಮಂತ್ರಿ ಬಿ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಅಭಿವೃದ್ಧಿ ಹೀನವಾಗಿದೆ ಅಧಿಕಾರಿಗಳ ವರ್ಗಾವಣೆಯೇ ಅದರ ಸಾಧನೆಯಾಗಿದೆ ಅತಿವೃಷ್ಠಿ ಪಾಗೂ ಅನಾವೃಷ್ಠಿಯಿಂದ ಒಂದೂವರೆ ಕೋಟಿ ರೈತರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ ಅತಿವೃಷ್ಷಿಯಿಂದ ಜನತೆ ಬವಣೆ ಪಡುವಂತಾಗಿದೆ ಎಂದು ಪೇಳಿದರು

ಪಲವೆಡೆ ಶಾಲಾ ಕಟ್ಟಡಗಳು ಕುಸಿದಿವೆ ಮಕ್ಕಳಿಗೆ ಪಾಠದ ಪರ್ಯಾಯ ವ್ಯವಸ್ಥೆ ಮಾಡಿಲ್ಲ ಬೀದಿಯಲ್ಲೇ ಪಾಠ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು

ಪರಿಸರ ಜೀವಿಶಾಸ್ತ್ರ ಖಾತೆ ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ ಸಿ

ಪಾಟೀಲ್ ಗದಗ ಮ್ಯಗಾಲಯದಲ್ಲಿಂದು ಆಸ್ಟಿಚ್ ಪಕ್ಷಿಗಳ ಮನೆ ಆವರಣ ಮೃಗಾಲಯ ಆಸ್ತ್ರೆ ಪಾಗೂ ರಂಗಮಂದಿರ ಉದ್ಘಾಟಿಸಿದರು

ಸಮಾರಂಭದ ಅಧ್ವಕ್ಷತೆ ವಹಿಸಿದ್ದ ಶಾಸಕ ಎಚ್

ಪಾಟೀಲ್ ಮಾತನಾಡಿ ಮೈಸೂರು ಮೃಗಾಲಯಕ್ಕೆ ಸಮನಾಗಿ ಗದಗ ಮೃಗಾಲಯ ಅಭಿವ್ಯದ್ಧಿಗೆ ಅಗತ್ಯ ಅನುದಾನ ನೀಡಲು ಸರ್ಕಾರವನ್ನು ಒತ್ತಾಯಿಸಿದರು ಚಿಕ್ಕಬಳ್ಳಾಪುರದಲ್ಲಿ ವೈದ್ಯಕೀಯ ಕಾಲೇಜು ಆರಂಭ ವಿಚಾರದಲ್ಲಿ ಅನಗತ್ತ ಗೊಂದಲ ಸರಿಯಲ್ಲ ಎಂದು ಬಿಜೆಪಿ ಸಂಸದ ಬಿ

ವಿಷಯ ಕೈಬಿಡುವ ವಿಚಾರ ಸ್ವಾಗತಾರ್ಹವಾಗಿದ್ದು ಮಹಾರಾಣಾ ಪ್ರತಾಪ್ ಪೃಥ್ವಿರಾಜ್ ಚವ್ಹಾಣ್ ಕೊಡುಗೆಯನ್ನೂ ಪಠ್ಯದಲ್ಲಿ ಸೇರಿಸಬೇಕು ಎಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು

ಚಿಕ್ಕಬಳ್ಳಾಮರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಸ್ವಾನದಿಂದ ಅನರ್ಹಗೊಂಡಿರುವ ಡಾ